ರಾಜ್ವ ವಿಧಾನಸಭೆಗೆ ಅವಧಿಗೆ ಮುನ್ನವೇ ಚುನಾವಣೆ ನಡೆಯುವ ಸಾಧ್ಯತೆ ಸಿದ್ದರಾಮಯ್ವ ಅಭಿಮತ

ಇಂದು ನಾಡಿನಾದ್ಯಂತ ಗೌರಿ ಗಣೇಶ ಪಬ್ಲದಾಚರಣೆಯ ಸಡಗರ ಗಣ್ಣರ ಶುಭಾಶಯ ಈಗ ವಾರ್ತೆಗಳ ವಿವರ ಬ್ಡಾಂಕುಗಳ ವಿಲೀನದಿಂದ ಯಾವುದೇ ಉದ್ಯೋಗ ಕಡಿತವಿಲ್ಲ ಎಂದು ಕೇಂದ್ರ ಪಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಬ್ಯಾಂಕುಗಳನ್ನು ಮುಚ್ಚುವ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿಲ್ಲ ಎಂದು ಸ್ಪಷ್ಟಪಡಿಸಿದರು

ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಲಾದ ಕಾರ್ಯಕ್ರಮಗಳು ಫಲ ನೀಡಲು ಆರಂಭಿಸಿವೆ ಎಂದರು

ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ಪರಿಷ್ಠರಣೆಗೆ ನಿನ್ನೆಯಿಂದ ಚಾಲನೆ ನೀಡಲಾಗಿದೆ ಮತದಾರರ ಹೆಸರು ಸೇರ್ಪಡೆ ವಿಳಾಸ ಬದಲಾವಣೆ ಪಟ್ಟಿಯಲ್ಲಿನ ಇನ್ನಿತರೆ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲು ಜನತೆಗೆ ಉತ್ತಮ ಅವಕಾಶ ಒದಗಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ಕುಮಾರ ಹೇಳಿದ್ದಾರೆ

ಧಾರವಾಡ ಸೇರಿದಂತೆ ಬೆಳಗಾವಿ ಗದಗ ಪಾವೇರಿ ದಾವಣಗೆರೆ ಕೊಪ್ಪಳ ಬಳ್ಳಾರಿ ರಾಯಚೂರು ವಿಜಯಪುರ ಮತ್ತು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮತದಾರರ ಪರಿಷ್ಟತ ಯಾದಿ ಸಿದ್ದಪಡಿಸಲು ಆರಂಭಿಸಿದ್ದಾರೆ ಮತದಾರರು ಆನ್ಲೈನ್ ಹಾಗೂ ಸೇವಾ ಕೇಂದ್ರದ ಮೂಲಕವೂ ನೋಂದಣಿಗೆ ಅರ್ಜಿ ಸಲ್ಲಿಸಬಹುದು

ಚುನಾವಣೆ ಸುಧಾರಣೆ ಬಗ್ಗೆ ಸಮಗ್ರ ಚರ್ಚೆ ನಡೆಯಲಿದೆ ಒಂದು ರಾಷ್ಟ ಒಂದು ಚುನಾವಣೆ ಬಗ್ಗೆ ಚಿಂತನೆ ನಡೆದಿದೆ ಈಗಾಗಲೇ ಪಲವು ರಾಷ್ಟಗಳು ಇದನ್ನು ಜಾರಿಗೆ ತರಲು ಗಂಭೀರ ಪ್ರಯತ್ನ ಮಾಡಿವೆ

ರಾಜ್ವ ವಿಧಾನಸಭೆಗೆ ಅವಧಿಗೆ ಮುನ್ನವೇ ಚುನಾವಣೆ ನಡೆಯುವ ಸಾಧ್ಯತೆ ದಟ್ಷವಾಗಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಕ ಹೇಳಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಿನ ಬಿಜೆಪಿ ಸರ್ಕಾರ ಜನರ ನಂಬಿಕೆಗೆ ಮೂರಕವಾಗಿ ಗಟ್ಟಿ ಆಡಳಿತ ನಡೆಸಲಿದೆ ಎಂಬ ವಿಶ್ವಾಸ ಮೂಡುತ್ತಿಲ್ಲ

ರಾಜ್ಯದಲ್ಲಿ ಪ್ರವಾಹ ಮತ್ತು ಬರದ ಪರಿಶ್ಶಿತಿ ಗಂಭೀರವಾಗಿದ್ದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನರ ಸಂಕಷ್ಟ ನಿವಾರಿಸುವಲ್ಲಿ ವಿಫಲವಾಗಿವೆ ಕೇಂದ್ರ ಸಚಿವರಾದ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಪಾಗೂ ಕೇಂದ್ರ ನೇಮಕ ಮಾಡಿದ್ದ ತಂಡ ರಾಜ್ಯದ ನೆರೆ ಪೀಡಿತ ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದ್ದರೂ ಕೇಂದ್ರದಿಂದ ರಾಜ್ಯಕ್ಕೆ ಇನ್ನೂ ವರೆಗೂ ಅನುದಾನ ಬಂದಿಲ್ಲ ಎಂದು ಸಿದ್ದರಾಮಯ್ಯ ಆರೋಪಿಸಿದರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ರಂಗನತಿಟ್ಟು ಪಕ್ಷಿಧಾಮ ಸತತ ಮಳೆ ಪಾಗೂ ಕೆಆರ್ಎಸ್ನಿಂದ ಪೆಚ್ಚಿನ ಪ್ರಮಾಣದಲ್ಲಿ ನೀರು ಪರಿಬಿಟ್ಟ ಕಾರಣ ಶೀವ್ರ ಸಂಕಷ್ಟ ಎದುರಿಸುವಂತಾಗಿದೆ

ಆದರೆ ನವೆಂಬರ್ ವರೆಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ಸತತವಾಗಿ ನೀರು ಪರಿ ಬಿಡಲಾಗುವ ಹಿನ್ನೆಲೆ ಪಕ್ಷಿಗಳಿಗಾಗಿ ತಾತ್ಕಾಲಿಕ ಇರು ನೆಲೆ ನಿರ್ಮಿಸಲಾಗುತ್ತಿದೆ

ಕೇರಳ ರಾಜ್ಯಪಾಲರಾಗಿ ಆರಿಫ್ ಮುಹ್ಮದ್ ಖಾನ್ ಡಾಕ್ಟರ್ ತಮಿಳ್ಸಾಯಿ ಸುಂದರರಾಜನ್ ತೆಲಂಗಾಣಾ ರಾಜ್ಯಕ್ಕೆ ಬಂಡಾರು ದತ್ತಾತ್ರೇಯ ಒಮಾಚಲ ಪ್ರದೇಶಕ್ಷೆ

ಹಿಮಾಜಲ ಪ್ರದೇಶದ ರಾಜ್ಯಪಾಲರಾಗಿದ್ದ ಕಲರಾಜ ಮಿಶ್ರಾ ಅವರನ್ನು ರಾಜಸ್ಥಾನ ರಾಜ್ಯಪಾಲರನ್ನಾಗಿ ರಾಷ್ಟಪತಿ ನೇಮಕ ಮಾಡಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ವೈಷ್ಣವಿ ವೀಕ್ಷಿಸಲಿದ್ದಾರೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಪರಿಸರ ಸ್ನೇಹಿ ಪಬ್ಬವಾಗಿರುವಂತೆ ಸಮುದಾಯಗಳ ಸಹಭಾಗಿತ್ವದಲ್ಲಿ ಜಿಲ್ಲಾಡಳಿತಗಳು ವ್ಯಾಪಕ ಜನಜಾಗೃತಿ ಕೈಗೊಂಡಿವೆ ಹಾಗೂ ನೆರೆ ಹಾವಳಿ ಹಿನ್ನೆಲೆ ಸಂಘಟನೆಗಳು ಖರ್ಚು ಮಿತಿಗೊಳಿಸವಂತೆ ಮನವಿ ಮಾಡಿವೆ ಗೌರಿ ಗಣೇಶ ಹಬ್ಬದ ಮುನ್ನಾ ದಿನವಾದ ನಿನ್ನೆ ಭಕ್ತಾದಿಗಳಿಂದ ಪಣ್ಣ ಪಂಪಲ ಮತ್ತು ಅಲಂಕಾರಿಕ ಮಸ್ತುಗಳ ಖರೀದಿ ಹುಬ್ಬಳ್ಳಿ ಧಾರವಾಡದ ಮಾರುಕಟ್ಟೆಯಲ್ಲಿ ಜೋರಾಗಿತ್ತು

ಗೌರಿ ಗಣೇಶ ಹಬ್ಬ ನಾಡಿಗೆ ಸುಖ ಶಾಂತಿ ನೆಮ್ಮದಿ ತರಲಿ ಎಂದು ರಾಜ್ಯಪಾಲರು ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಜನತೆಗೆ ಶುಭಾಶಯ ಕೋರಿದ್ದಾರೆ

ರಾಜ್ಯದಲ್ಲಿನ ಬರಗಾಲ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಚರ್ಚಿಸಲು ತಕ್ಷಣವೇ ವಿಧಾನಮಂಡಲದ ಅಧಿವೇಶನ ಕರೆಯಬೇಕೆಂದು ಕಾಂಗ್ರೆಸ್ ವಕ್ತಾರ ವಿ

ರಾಜ್ಜ ವಿಧಾನಸಭೆಗೆ ಅವಧಿಗೆ ಮುನ್ನವೇ ಚುನಾವಣೆ ನಡೆಯುವ ಸಾಧ್ಯತೆ ಸಿದ್ದರಾಮಯ್ಯ ಅಭಿಮತ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು